ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಈಶಾನ್ಯ ಭಾಗದ ಅರುಣಾಚಲ ಪ್ರದೇಶದಲ್ಲಿ ಇಂದು ಬಿಜೆಪಿ ಅಭ್ಯರ್ಥಿ ಪರ ಚುನಾವಣಾ ಪ್ರಚಾರ ನಡೆಸಿದರು ಪಶ್ಚಿಮ ಸಿಯಾಂಗ್ ಜಿಲ್ಲೆಯ ಆಲೊನಲ್ಲಿ ಸಾರ್ವಜನಿಕ ರ್ಕಾಲಿ ಉದ್ದೇತಿಸಿ ಮಾತನಾಡಿದ ಅವರು ಕಾಂಗ್ರೆಸ್ ಸರ್ಕಾರ ಅರುಣಾಚಲ ಪ್ರದೇಶದ ಅಭಿವೃದ್ಧಿಯನ್ನು ನಿರ್ಲಕ್ಷಿಸುತ್ತ ಬಂತು ಈ ರಾಜ್ಯಕ್ಕೆ ಆಧುನಿಕ ಮೂಲ ಸೌಕರ್ಯ ಒದಗಿಸಬೇಕು ಎಂದು ನಾನಾ ವಲಯದ ತಜ್ಞರು ಹೇಳುತ್ತಲೇ ಬಂದಿದ್ದಾರೆ ಆದರೆ ನಾಮ್ದಾರ್ ಕುಟುಂಬ ಮತ್ತು ಅವರ ಬೆಂಬಲಿಗರು ತಮ್ಮ ಸ್ವಂತ ನೆಲೆಗಳನ್ನು ಬಲಿಷ್ಠಪಡಿಸಿಕೊಳ್ಳುತ್ತಾ ಬಂದರು

ಎನ್ಡಿಎ ಸರ್ಕಾರ ಪಲವಾರು ಸಾಧನೆಗಳನ್ನು ಮಾಡಿದೆ

ಭಾರತದ ಅಭಿವೃದ್ಧಿ ಮತ್ತು ಯಶಸ್ಸಿನ ವಿಚಾರದಲ್ಲಿ ಪ್ರತಿಪಕ್ಷಗಳು ಪ್ಯದಯಹೀನರಾಗಿದ್ದಾರೆ ಎಂದು ಆರೋಪಿಸಿದರು

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಸ್ಲಾಂನ ದಿಬ್ರುಫರ್ ಲೋಕಸಭಾ ಕ್ಷೇತ್ರದ ಮೊರಾನ್ ಮತ್ತು ತೇಜ್ಮರ್ ಲೋಕಸಭಾ ಕ್ಷೇತ್ರದ ಘೋಮರ್ನಲ್ಲಿ ಸಾರ್ವಜನಿಕ ರ್ಕಾಲಿ ಉದ್ದೇಶಿಸಿ ಮಾತನಾಡಿದರು

ಕಾಂಗ್ರೆಸ್ ಅಧ್ವಕ್ಷ ರಾಹುಲ್ ಗಾಂಧಿ ಮತ್ತು ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕ ಗಾಂಧಿ ಅವರು ಅಸ್ಸಾಂನಲ್ಲಿ ಏಪ್ರಿಲ್ ಮೊದಲ ವಾರದಲ್ಲಿ ಪಕ್ಷದ ಅಭ್ಯರ್ಥಿಗಳ ಪರ ಪ್ರಚಾರ ನಡೆಸಲಿದ್ದಾರೆ ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ಅಮಿತ್ ಶಾ ಅವರು ಗುಜರಾತ್ನ ಗಾಂಧಿನಗರ ಲೋಕಸಭಾ ಕ್ಷೇತ್ರದಿಂದ ಇಂದು ನಾಮಪತ್ರ ಸಲ್ಲಿಸಿದ್ದಾರೆ ಅಹ್ಮದಾಬಾದ್ನ ನರನ್ಮರದಲ್ಲಿ ರೋಡ್ ಶೋಗಿಂತ ಮೊದಲು ಮಾತನಾಡಿದ ಅವರು ಈ ಬಾರಿಯ ಚುನಾವಣೆ ಒಂದೇ ವಿಷಯದ ಮೇಲೆ ನಿಂತಿದೆ ಯಾರು ಈ ರಾಷ್ಟವನ್ನು ಮುನ್ನಡೆಸಬೇಕು ಎಂಬುದೇ ಆ ವಿಷಯವಾಗಿದೆ ಎಂದರು

ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರ ಮತ್ತು ನರೇಂದ್ರ ಮೋದಿ ನಾಯಕತ್ವ ಮಾತ್ರವೇ ಈ ದೇಶಕ್ಕೆ ಭದ್ರತೆ ನೀಡಬಲ್ಲದು

ಹಿರಿಯ ಬಿಜೆಪಿ ನಾಯಕರಾದ ರಾಜನಾಥ್ ಸಿಂಗ್ ನಿತಿನ್ ಗಡ್ಡರಿ ಶಿವಸೇನಾ ವರಿಷ್ಠ ಉದ್ದವ್ ಠಾಕ್ರೆ ಅಕಾಲಿದಳ ನಾಯಕ ಪ್ರಕಾಶ್ ಸಿಂಗ್ ಬಾದಲ್ ಮತ್ತು ಲೋಕಜನಶಕ್ತಿ ಪಕ್ಷದ ನಾಯಕ ರಾಮ್ವಿಲಾಸ್ ಪಾಸ್ವಾನ್ ಇದೇ ಸಂದರ್ಭದಲ್ಲಿ ಮಾತನಾಡಿದರು

ದೆಪಲಿಯಲ್ಲಿಂದು ಸುದ್ದಿಗಾರರಿಗೆ ವಿವರ ನೀಡಿದ ಅವರು ದೇಶದ ರಘ್ತು ವಹಿವಾಟು ಶೀವ್ರ ಕುಸಿತ ಕಂಡಿದೆ ಅಲ್ಲದೆ ಹೂಡಿಕೆ ನಿರ್ಮಾಣ ಮತ್ತು ಉತ್ಪಾದನಾ ಚಟುವಟಿಕೆಗಳು ಮಂದಗತಿ ಒಡಿದಿವೆ

ಸಾರ್ವಜನಿಕ ವಲಯದ ಉದ್ದಿಮೆಗಳು ಬಂಡವಾಳ ಹೂಡಿಕೆ ಇಲ್ಲದೆ ಸೊರಗುತ್ತಿವೆ ದೇಶದ ವಿತ್ತೀಯ ಕೊರತೆ ಹೊಸ ಎತ್ತರಕ್ಕೆ ಜಿಗಿದಿದೆ ಎಂದು ಟೀಕಿಸಿದರು ಉತ್ತರ ಪ್ರದೇಶದಲ್ಲಿ ಸಮಾಜವಾದಿ ಪಕ್ಷದ ಮೇಲ್ಮನೆ ಸದಸ್ಯ ಮತ್ತು ಮಾಜಿ ಸಚಿವ ಚೌಧರಿ ವಿರೇಂದ್ರ ಸಿಂಗ್ ಲಕ್ನೊದಲ್ಲಿಂದು ಬಿಜೆಪಿ ಸೇರ್ಪಡೆಯಾದರು ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಮತ್ತು ಬಿಜೆಪಿ ರಾಜ್ಯಧ್ವಕ್ಷ ಮಹೇಂದ್ರನಾಥ್ ಪಾಂಡೆ ಸಮ್ಮುಖದಲ್ಲಿ ಪಲವು ನಾಯಕರೊಂದಿಗೆ ವಿರೇಂದ್ರ ಸಿಂಗ್ ಬಿಜೆಪಿ ಸೇರಿದ್ದಾರೆ ಉತ್ತರಪ್ರದೇಶದ ಪಶ್ಚಿಮ ಭಾಗದಲ್ಲಿ ವಿರೇಂದ್ರ ಸಿಂಗ್ ಹೆಜ್ಜಿನ ಪ್ರಾಬಲ್ಯ ಹೊಂದಿದ್ದಾರೆ ಎನ್ನಲಾಗಿದೆ ಈ ಮಧ್ಯೆ ಸಮಾಜವಾದಿ ಪಕ್ಷ ಇಬ್ಬರು ಲೋಕಸಭಾ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಮಾಡಿದೆ

ಮುರಾದಾಬಾದ್ ಕ್ಷೇತ್ರಕ್ಕೆ ಈಗಾಗಲೇ ಘೋಷಿಸಿದ್ದ ನಾಸಿರ್ ಖುರೇಶಿ ಬದಲಿಗೆ ಇಂದು ಡಾ ಎಸ್

ಪಸನ್ ಅವರನ್ನು ಕಣಕ್ಕಿಳಿಸಲಾಗಿದೆ

ಗಿರಿಧಾರಿ ಯಾದವ್ ಜೆಡಿಯು ಅಭ್ವರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ದು ಇವರ ವಿರುದ್ದ ಸ್ವತಂತ್ರ ಅಭ್ವರ್ಥಿಯಾಗಿ ಮತುಲ್ ಕುಮಾರಿ ನಾಮಪತ್ರ ಸಲ್ಲಿಸಿದ್ದಾರೆ

ಪ್ರಸಕ್ತ ಆರ್ಥಿಕ ಸಾಲಿನ ಕೊನೆಯ ವ್ಲವಹಾರ ದಿನವಾದ ನಾಳೆ ಎಲ್ಲಾ ಶಾಖೆಗಳನ್ನು ತೆರೆಯುವಂತೆ ಬ್ಲಾಂಕ್ಗಳಿಗೆ ಆರ್ಬಿಐ ಸೂಚನೆ ನೀಡಿದೆ ಸರ್ಕಾರದ ಪಾವತಿ ಮತ್ತು ಸ್ವೀಕ್ಸತಿ ವಹಿವಾಟುಗಳನ್ನು ಗ್ರಾಪಕರು ಸುಗಮವಾಗಿ ನಡೆಸಲು ಅನುಕೂಲ ಕಲ್ಪಿಸುವ ಉದ್ದೇಶದಿಂದ ಭಾನುವಾರ ಎಲ್ಲಾ ಪಾವತಿ ಮತ್ತು ಸ್ವೀಕ್ಟತಿ ಕಚೇರಿಗಳು ತೆರೆಯಬೇಕು ಎಂದು ಭಾರತ ಸರ್ಕಾರ ಸೂಚಿಸಿರುವ ಹಿನ್ನೆಲೆಯಲ್ಲಿ ಎಲ್ಲಾ ಏಜೆನ್ನಿ ಬ್ಲಾಂಕ್ಗಳು ತಮ್ಮ ಶಾಖೆಗಳನ್ನು ತೆರೆದು ಸರ್ಕಾರಿ ವಹಿವಾಟುಗಳನ್ನು ಎಂದಿನಂತೆ ನಡೆಸಬೇಕು ಎಂದು ಆರ್ಬಿಐ ಸೂಚನೆ ನೀಡಿದೆ ಇಂದು ಮತ್ತು ನಾಳೆ ಬ್ಲಾಂಕ್ಗಳ ವಿಸ್ತರಿತ ಸಮಯದಲ್ಲಿ ಆರ್ಟಿಜಿಎಸ್ ನೆಫ್ಟ್ ಸೇರಿದಂತೆ ನಾನಾ ವಿದ್ಯುನ್ನಾನ ವಹಿವಾಟುಗಳು ನಡೆಯಲಿವೆ ಎಂದು ಆರ್ಬಿಐ ತಿಳಿಸಿವೆ

ಗುಜರಾತ್ ಇದರಲ್ಲಿ ಮೊದಲ ಸ್ವಾನದಲ್ಲಿದ್ದು

ತಮಿಳುನಾಡು ಆದಾಯ ಶೆರಿಗೆ ಇಲಾಖೆ ಅಧಿಕಾರಿಗಳು ಚುನಾವಣಾ ಸಂಚಾರಿ ದಳದ ನೆರವಿನೊಂದಿಗೆ ಇಂದು ಮುಂಜಾನೆ ವೆಲ್ಲೂರಿನಲ್ಲಿ ಡಿಎಂಕೆ ಖಜಾಂಚಿ ದುರೈ ಮುರುಗನ್ ಅವರ ಮನೆ ಮತ್ತು ಕಾಲೇಜಿನ ಮೇಲೆ ದಾಳಿ ನಡೆಸಿ ಆಸ್ತಿ ಪಾಸ್ತಿಯ ದಾಖಲೆ ಪತ್ರಗಳನ್ನು ವಶಪಡಿಸಿಕೊಂಡಿದ್ದಾರೆ ಚುನಾವಣಾ ಆಯೋಗದ ಸಂಚಾರಿ ವಿಚಕ್ಷಣಾ ದಳದ ಮಾಹಿತಿ ಆಧರಿಸಿ ಈ ದಾಳಿ ನಡೆಸಲಾಯಿತು ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಸತ್ಯಬ್ರತ ಸಾಹು ತಿಳಿಸಿದ್ದಾರೆ

ವನಿತೆಯರ ಸಿಂಗಲ್ಸ್ ಸೆಮಿಫೈನಲ್ಸ್ನಲ್ಲಿಂದು ಪಿ ವಿ ಸಿಂಧು ಮತ್ತು ಚೀನಾದ ಓ ಬಿಂಗ್ಜಿಯಾವೊ ಮುಖಾಮುಖಿಯಾಗಲಿದ್ದಾರೆ